ತಮ್ನ ವಿರುದ್ದದ ಲ್ಲೆಂಗಿಕ ದುರ್ನಡತೆ ಆರೋಪ ಸುಳ್ನು ಮತ್ತು ನಿರಾಧಾರ ವಿದೇಶಾಂಗ ವ್ಲವಹಾರಗಳ ಸಹಾಯಕ ಸಚಿವ ಎಂ

ನಕಲಿ ಮತದಾನ ತಡೆಗೆ ಅಗತ್ನ ಕ್ರಮ ಮುಖ್ಯ ಚುನಾವಣಾ ಆಯುಕ್ತ ಒ

ತಮ್ನ ವಿರುದ್ಲ ಮಾಡಲಾಗಿರುವ ಲ್ಲೆಂಗಿಕ ದುರ್ನಡತೆ ಆರೋಪ ಸಂಪೂರ್ಣ ಆಧಾರರಹಿತ ಎಂದು ವಿದೇಶಾಂಗ ವ್ಯವಹಾರಗಳ ಸಹಾಯಕ ಖಾತೆ ಸಚಿವ ಎಂ

ಅಕ್ಷರ್ ಇಂದು ಹೇಳಿದ್ದಾರೆ ಕೆಲವರಿಗೆ ಆಧಾರರಹಿತವಾಗಿ ಆರೋಪ ಮಾಡುವುದು ಅಭ್ಯಾಸವಾಗಿರುತ್ತದೆ ತಮ್ಮ ವಿರುದ್ದ ಮಾಡಲಾಗಿರುವ ಈ ಪ್ರಕರಣದ ಬಗ್ಗೆ ವಕೀಲರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧರಿಸುತ್ತಾರೆ ಎಂದು ತಿಳಿಸಿದ್ದಾರೆ ಸಾರ್ವತ್ರಿಕ ಚುನಾವಣೆಗೆ ತಿಂಗಳುಗಳು ಬಾಕಿಯಿರುವಾಗ ಇಂತಹ ಆರೋಪಗಳು ಯಾಕಾಗಿ ಕೇಳಿ ಬಂದಿವೆ ಎಂದು ಎಂ ಜೆ ಅಕ್ಷರ್ ಪ್ರಶ್ನಿಸಿದ್ದಾರೆಂದು ಎಎನ್ಐ ಸುದ್ದಿಸಂಸ್ವೆ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ವರದಿ ಮಾಡಿದೆ ಇಂತಹ ಸುಳ್ಳು ಮತ್ತು ಆಧಾರರಹಿತ ಆರೋಪಗಳ ಮೂಲಕ ತಮ್ಮ ವರ್ಚಸ್ಲು ಮತ್ತು ಚಾರಿತ್ರ್ಕಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆದಿದೆ ಈ ಆರೋಪಗಳಿಂದ ತಮಗೆ ನೋವುಂಟಾಗಿದ್ದು ಇದರ ವಿರುದ್ದ ಕಾನೂನು ತ್ರಮ ಜರುಗಿಸಲಾಗುವುದು ಎಂದು ಎಂ ಜೆ ಅಕ್ಲರ್ ಹೇಳಿದ್ದಾರೆ ವಿದೇಶ ಪ್ರವಾಸ ಮುಗಿಸಿ ಅವರು ಇಂದು ಭಾರತಕ್ಷೆ ಆಗಮಿಸಿದ್ದಾರೆ

ಜೆ ಅಕ್ಲರ್ ಅವರು ಸಂಪಾದಕರಾಗಿದ್ದಾಗ ಲೈಂಗಿಕ ದೌರ್ಜನ್ಯವೆಸಗಿದ್ದರು ಎಂದು ಕೆಲವು ಮಹಿಳಾ ಪ್ರಕರ್ತರು ಇತ್ತೀಚೆಗೆ ಆರೋಪಿಸಿದರು ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಎಂ ಜೆ ಅಕ್ಷರ್ ಅವರ ರಾಜೀನಾಮೆಗೆ ಒತ್ತಾಯಿಸಿದವು ಗ್ಲಹ ಸಚಿವ ರಾಜನಾಥ್ ಸಿಂಗ್ ಗುರುವಾರದಂದು ರಾಜಸ್ತಾನದ ಬಿಕನೇರ್ಗೆ ಭೇಟಿ ನೀಡಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಕಾವಲು ಕಾಯುತ್ತಿರುವ ಗಡಿ ಭದ್ರತಾ ಸಿಬ್ಲಂದಿಯೊಂದಿಗೆ ದಸರಾ ಆಚರಿಸಲಿದ್ದಾರೆ ಅಲ್ಲಿ ಅವರು ಶಸ್ತ ಪೂಜೆ ನೆರವೆರಿಸಲಿದ್ದಾರೆ ಪಾಕಿಸ್ತಾನದೊಂದಿಗಿನ ಸೂಕ್ಷ್ಮಗಡಿ ಪ್ರದೇಶದಲ್ಲಿ ಕೇಂದ್ರದ ಹಿರಿಯ ಸಚಿವರೊಬ್ಬರು ಭದ್ರತಾ ಪಡೆಯೊಂದಿಗೆ ದಸರಾ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ಇದೇ ಮೊದಲು ಎಂದು ಗೃಹ ಸಚಿವಾಲಯದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಗ್ಬಹ ಸಚಿವರು ಮೂಲಸೌಕರ್ಯ ಅಭಿವ್ಬದ್ದಿಯೊಂದಿಗಿನ ಸಮೀಕ್ಷೆ ನಡೆಸಲಿದ್ದಾರೆ ರಾಜನಾಥ್ ಸಿಂಗ್ ಅವರು ಕಳೆದ ವರ್ಷ ಉತ್ತರಖಂಡ್ನಲ್ಲಿ ಭಾರತ ಚ್ಲೆನಾ ಗಡಿಯ ಜೋಶಿಮಠ್ನಲ್ಲಿ ಯೋಧರೊಂದಿಗೆ ದಸರಾ ಆಚರಿಸಿದ್ದರು ನಕಲಿ ಮತದಾನ ತಡೆಗೆ ಹಾಗೂ ಮತದಾರರ ಪಟ್ಟಿಯ ತಮ್ಪಗಳನ್ನು ಸರಿಪಡಿಸಲು ಆಯೋಗವು ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಹೇಳಿದ್ದಾರೆ

ವಿ ಪ್ಯಾಟ್ ಮತಯಂತ್ರಗಳನ್ನು ಬಳಕೆ ಮಾಡಲಾಗುವುದು ಚುನಾವಣೆ ವೇಳೆ ಸಾಮಾಜಿಕ ಜಾಲತಾಣದ ದುರ್ಬಳಕೆ ತಡೆಗೆ ತ್ರಮ ಕೈಗೊಳ್ಳಲಾಗಿದೆ

ಪ್ರಚಾರ ಸಾಮಗ್ರಿಗಳ ಬಳಕೆಯಾಗದಂತೆ ಖಚಿತತೆ ಪಡಿಸಿಕೊಳ್ಳಲಾಗುವುದು ಎಂದು ಒ

ರಾವತ್ ಹೇಳಿದರು ಜಮ್ಮು ಕಾಶ್ಮೀರದ ಪೂಂಜ್ ಜಿಲ್ಲೆಯ ಅಂತಾರಾಷ್ಷೀಯ ಗಡಿನಿಯಂತ್ರಣ ರೇಖೆಯ ದಲ್ವಾನ್ ವಲಯದಲ್ಲಿ ಇಂದು ಬೆಳಿಗ್ಗೆ ಪಾಕಿಸ್ತಾನ ಸೈನಿಕರು ಮತ್ತೊಮ್ಮೆ ಕದನ ವಿರಾಮ ಉಲ್ಲಂಘಿಸಿದ್ದಾರೆ ಇಂದು ಬೆಳಗಿನ ಜಾವ ಪವೇಲಿ ತೆಹಸಿಲ್ನ ದಲ್ಹಾನ್ ವಲಯದ ಮೂರು ಭಾರತೀಯ ಮುಂಚೂಣಿ ಠಾಣೆಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ಸೈನಿಕರು ದಾಳಿ ನಡೆಸಿದ್ದಾರೆ ಎಂದು ಪೂಂಚ್ನ ಹಿರಿಯ ಮೊಲೀಸ್ ವರಿಷ್ಠಾಧಿಕಾರಿ ರಾಜೀವ್ ಪಾಂಡೆ ತಿಳಿಸಿದ್ದಾರೆ ಭಾರತೀಯ ಸೇನಾಪಡೆ ಕೂಡ ಪ್ರತಿದಾಳಿ ನಡೆಸಿದ್ದು ಭಾರತದ ಕಡೆಯಿಂದ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಯಾತ್ರಾರ್ಥಿಗಳಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವ ಸೌಲಭ್ಯಕ್ಕೂ ಮಂಡಳಿ ಒಪ್ಪಿಗೆ ನೀಡಿದೆ ಕಳೆದ ಒಂದು ತಿಂಗಳಿಂದ ನವದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗೋವಾ ಮುಖ್ಯಮಂತ್ರಿ ಮನೋಪರ್ ಪರಿಕ್ಕರ್ ಇಂದು ಮಧ್ಯಾಹ್ನ ರಾಜ್ಯಕ್ಕೆ ಆಗಮಿಸಿದ್ದಾರೆ ಮನೋಪರ್ ಪರಿಕ್ಕರ್ ಅವರು ಗೋವಾಕ್ಕೆ ಬಂದು ಪಣಜಿಯಲ್ಲಿರುವ ತಮ್ಮ ನಿವಾಸಕ್ಕೆ ತೆರಳಿರುವುದನ್ನು ಮುಖ್ಯಮಂತ್ರಿಗಳ ಕಚೇರಿ ದೃಢಪಡಿಸಿದೆ

ದೇವಿ ಬಮಲೇಶ್ವರಿ ಮಂದಿರಕ್ಕೆ ಭೇಟಿ ನೀಡಿದ ಬಳಿಕ ಈ ಕುಟುಂಬ ದೊಂಗಾರ್ಫಡ್ನಿಂದ ಬಿಲಾಯಿಗೆ ಒಂದಿರುಗುತ್ತಿತ್ತು

ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಗಾಯಗೊಂಡವರನ್ನು ರಾಜನಂದ್ಗಾವ್ನಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಮುಖ್ಕಮಂತ್ರಿ ರಮಣ್ಸಿಂಗ್ ಮೃತಪಟ್ಟವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ

ಕಾಣೆಯಾಗಿದ್ದ ಒಬ್ಬ ನೇಪಾಳಿ ತರಬೇತುದಾರನ ಮೃತದೇಹವನ್ನು ಕೂಡ ಮೇಲಕ್ಕೆ ತರಲಾಗಿದೆ

ಶಿಬಿರ ನಡೆಸಲು ಪರ್ವತಾರೋಹಿಗಳು ಉತ್ತಮ ವಾತಾವರಣಕ್ಕಾಗಿ ಕಾಯುತ್ತಿದ್ದರು

ಮೋಟಾರ್ ಸೈಕಲ್ವೊಂದರಲ್ಲಿ ಸ್ಪೋಟಕಗಳನ್ನು ಇರಿಸಿಕೊಂಡು ಮಹಿಳಾ ಅಭ್ಯರ್ಥಿಯ ಬೆಂಬಲಿಗರ ಮೇಲೆ ಸ್ಪೋಟಿಸಲಾಗಿದೆ ಎಂದು ತಖ್ವಾರ್ ಗವರ್ನರ್ ಅವರ ವಕ್ತಾರ ಮಹಮ್ನದ್ ಜವಾದ್ ಹೆಜ್ರೆ ತಿಳಿಸಿದ್ದಾರೆ ಹೆರತ್ನ ಪಶ್ಚಿಮ ಪ್ರಾಂತ್ಯದಲ್ಲಿ ನಡೆದ ಮತ್ತೊಂದು ಪ್ರಕರಣದಲ್ಲಿ ಇಂಜಿಲ್ ಜಿಲ್ಲೆಯ ಅಭ್ಯರ್ಥಿಯೊಬ್ಬರ ಚುನಾವಣಾ ಪ್ರಜಾರ ಕಚೇರಿಯ ಮೇಲೆ ಇಬ್ಬರು ಬಂದೂಕುದಾರಿಗಳು ದಾಳಿ ನಡೆಸಿ ಇಬ್ಬರನ್ನು ಹತ್ತೆ ಮಾಡಿದ್ದಾರೆ ಎಂದು ಅಲ್ಲಿನ ಗವರ್ನರ್ ಅವರ ವಕ್ತಾರ ಜೈಲಾನಿ ಫರ್ಟಾದ್ ತಿಳಿಸಿದ್ದಾರೆ

ಮಾಜಿ ಪ್ರಧಾನಮಂತ್ರಿ ಶಾಹಿದ್ ಖಾಕನ್ ಅಬ್ವಾಸಿ ಕೂಡ ಮತ್ತೊಮ್ಮೆ ಈ ಬಾರಿಯೂ ರಾಷ್ವೀಯ ಅಸೆಂಬ್ಲಿಗೆ ಸ್ಪರ್ಧಿಸಿದ್ದಾರೆ

ಇದೇ ಮೊದಲ ಬಾರಿಗೆ ಅನಿವಾಸಿ ಪಾಕಿಸ್ತಾನಿಯವರು ಕೂಡ ಉಪಚುನಾವಣೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಚುನಾವಣಾ ಫಲಿತಾಂಶವನ್ನು ಅನೂರ್ಜಿತಗೊಳಿಸಬೇಕು ಎಂದು ಮಾಲ್ಚೀವ್ಸ್ ಅಧ್ಯಕ್ಷ ಅಬ್ದುಲ್ಲಾ ಯಮೀನ್ ಅವರು ಸಲ್ಲಿಸಿದ್ದ ಅರ್ಜೆಯೊಂದನ್ನು ಅಲ್ಲಿನ ನ್ಲಾಯಾಲಯ ಇಂದು ವಿಚಾರಣೆ ನಡೆಸಿದೆ

ಆಫ್ಪಾನಿಸ್ತಾನ ರಾಜತಾಂತ್ರಿಕರಿಗೆ ತರಬೇತಿ ನೀಡುವ ಭಾರತ ಚ್ಲೆನಾದ ಮೊಟ್ಸಮೊದಲ ಜಂಟಿ ಕಾರ್ಯತ್ರಮ ಆರಂಭವಾಗಿದೆ